ಸಬರಮತಿ ಆಶ್ರಮವನ್ನು ಏಕ ಬಳಕೆಯ ಪ್ಲಾಸ್ಟಿಕ್ನಿಂದ ಮುಕ್ತಗೊಳಿಸುವ ಪ್ಲಾಗಿಂಗ್

ಅವರ ಆರೋಪಗಳು ಸುಳ್ಳೆಂದು ಪ್ರತಿಕ್ರಿಯಿಸಿದ ಜಮ್ಮು ಕಾಶ್ಮೀರ ಸರ್ಕಾರ

ರಾಷ್ಟ ರಾಜಧಾನಿಯಲ್ಲಿರುವ ಮಹಾತ್ಮಾ ಗಾಂಧಿ ಅವರ ಸಮಾಧಿ ರಾಜಘಾಟ್ನಲ್ಲಿ ಸರ್ವಧರ್ಮ ಪ್ರಾರ್ಥನಾ ಸಭೆಯನ್ನು ಆಯೋಜಿಸಲಾಗಿತ್ತು ರಾಷ್ಟ್ ಪತಿ ರಾಮನಾಥ್ ಕೋವಿಂದ್ ಉಪರಾಷ್ಟ್ ಪತಿ ಎಂ ವೆಂಕಯ್ಯನಾಯ್ದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಮಾಜಿ ಪ್ರಧಾನ ಮಂತ್ರಿ ಡಾ ಮನಮೋಹನ್ ಸಿಂಗ್ ಲೋಕಸಭಾ ಅಧ್ಯಕ್ಷ ಓಂ ಬಿರ್ಲಾ ರಾಜ್ಯಸಭೆಯ ಉಪ ಸಭಾಪತಿ ಹರಿವಂಶ್ ಹಾಗೂ ಹಲವಾರು ಕೇಂದ್ರ ಸಚಿವರುಗಳು ಬಿಜೆಪಿಯ ಹಿರಿಯ ನಾಯಕ ಎಲ್

ಅಡ್ವಾಣಿ ಬಿಜೆಪಿ ರಾಷ್ಟೀಯ ಕಾರ್ಯಾಧ್ಯಕ್ಷ ಜೆ

ನಡ್ಡಾ ಅವರು ಬಾಪು ಅವರ ಸಮಾಧಿಗೆ ಪುಷ್ವನಮನ ಸಲ್ಲಿಸಿದರು ಇಂದು ಸಂಜೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಹ್ಮದಾಬಾದ್ನಲ್ಲಿರುವ ಸಬರ್ಮತಿ ಆಶ್ರಮಕ್ಕೆ ಭೇಟಿ ನೀಡಲಿದ್ದಾರೆ ಹಾಗೂ ಆಶ್ರಮವನ್ನು ಏಕ ಬಳಕೆಯ ಪ್ಲಾಸ್ಟಿಕ್ನಿಂದ ಮುಕ್ತಗೊಳಿಸುವ ನಿಟ್ಟಿನಲ್ಲಿ ಕಸ ಆಯುವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ

ರಾಷ್ಟಪತಿ ರಾಮನಾಥ್ ಕೋವಿಂದ್ ನಿನ್ನೆ ಸಂಜೆ ಸಂದೇಶ ನೀಡಿದ್ದು ಮಹಾತ್ಮಾ ಗಾಂಧೀಜಿಯವರು ಜಾಗತಿಕ ವ್ಯಕ್ತಿಯಾಗಿದ್ದು ಎಲ್ಲಾ ಖಂಡಗಳಲ್ಲಿಯೂ ಕೂಡ ಅವರನ್ನು ಗೌರವಿಸಲಾಗುತ್ತಿದೆ ಕೋಮು ಏಕತೆಯ ಮಾರ್ಗವನ್ನು ಅವರು ಪ್ರತಿಯೊಬ್ಬರಿಗೂ ತೋರಿಸಿಕೊಟ್ಟಿದ್ದಾರೆ ಅಸ್ವಶ್ಯತೆ ನಿವಾರಣೆ ಹಾಗೂ ಮಹಿಳೆಯರ ಉನ್ನತೀಕರಣಕ್ಕೆ ಮಾರ್ಗದರ್ಶಕರಾಗಿದ್ದಾರೆ ಎಂದು ಹೇಳಿದ್ದಾರೆ

ಇಂದಿನ ದಿನಗಳಲ್ಲಿ ಪರಿಸರಕ್ಕೆ ಹಾಗೂ ಆರೋಗ್ಯಕ್ಕೆ ಮಾರಕವಾಗಿರುವ ಏಕ ಬಳಕೆ ಪ್ಲಾಸ್ಟಿಕ್ ತ್ಯಜಿಸುವಂತೆ ಪ್ರಮಾಣ ಕೈಗೊಳ್ಳಬೇಕು ಎಂದು ಜನರಿಗೆ ಅಮಿತ್ ಶಾ ಕರೆ ನೀದಿದರು

ಬಿಜೆಪಿ ಕಾರ್ಯಾಧ್ಯಕ್ಷ ಜೆ

ನಡ್ಡಾ ಕೇಂದ್ರ ಸಚಿವ ಪ್ರಕಾಶ್ ಜಾವಡೇಕರ್ ಮತ್ತು ದೆಹಲಿಯ ಎಲ್ಲಾ ಬಿಜೆಪಿ ಸಂಸದರು ಮತ್ತು ಇತರ ಪಕ್ಷಗಳ ಪ್ರಮುಖರು ದೆಹಲಿಯಾದ್ಯಂತ ವಿವಿಧ ಭಾಗಗಳಲ್ಲಿ ಆಯೋಜಿಸಿರುವ ಗಾಂಧಿ ಸಂಕಲ್ಪ ಯಾತ್ರೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ

ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಪಕ್ಷದ ಮುಖಂಡ ರಾಹುಲ್ ಗಾಂಧಿ ಪಾಲ್ಲೊಳ್ಳಲಿದ್ದಾರೆ ಕಾಂಗ್ರೆಸ್ ಒಂದು ವಾರ ಕಾಲ ಈ ಕಾರ್ಯಕ್ರಮವನ್ನು ನಡೆಸಲಿವೆ

ಗುಜರಾತ್ನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಅಹ್ಮದಾಬಾದ್ ಹಾಗೂ ಇತರ ಭಾಗಗಳಲ್ಲಿ ಹಮ್ಮಿಕೊಳ್ಳಲಾಗಿದೆ

ಢಾಕಾದಲ್ಲಿರುವ ಭಾರತೀಯ ಹೈ ಕಮೀಷನರ್ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಈ ಕಾರ್ಯಕ್ರಮದಲ್ಲಿ ಖ್ಯಾತ ನೃತ್ಯಗಾರ್ತಿ ಹಾಗೂ ನೃತ್ಯ ನಿರ್ದೇಶಕಿ ಐ

ಆರ್

ಈ ಬೃಹತ್ ಕಾರ್ಯಕ್ರಮದಲ್ಲಿ ಢಾಕಾದ ವಿವಿಧ ಶಾಲೆಗಳ ಸಾವಿರಾರು ಮಕ್ಕಳು ಪಾಲ್ಗೊಂಡಿದ್ದರು ಬಾಂಗ್ತಾದೇಶದ ಶಿಕ್ಷಣ ಸಚಿವ ದೀಪು ಮೋನಿ ಅವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಗಾಂಧೀಜಿಯವರ ಜೀವನದ ಚಿಂತನೆಗಳು ವಿಶ್ಲ ಇಂದು ಎದುರಿಸುತ್ತಿರುವ ಪರಿಸರ ಸಮಸ್ನೆಯನ್ನು ತಡೆಗಟ್ಟಲು ಪರಿಣಾಮಕಾರಿಯೆಂದು ಹೇಳಿದರು ಸಂಸತ್ನ ಸೆಂಟ್ರಲ್ ಹಾಲ್ನಲ್ಲಿ ಮಹಾತ್ಮಗಾಂಧೀಜಿ ಹಾಗೂ ಲಾಲ್ಬಹದ್ದೂರ್ ಶಾಸ್ತ್ರಿ ಅವರ ಭಾವಚಿತ್ರಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಲೋಕಸಭಾ ಸ್ವೀಕರ್ ಓಂ ಬಿರ್ಲಾ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಬಿಜೆಪಿ ಹಿರಿಯ ನಾಯಕ ಎಲ್

ಅಡ್ಲಾನಿ ರಾಜ್ಯಸಭಾ ಪ್ರತಿಪಕ್ಷ ನಾಯಕ ಗುಲಾಂ ನಬೀ ಅಜಾದ್ ಇತರರು ಪುಷ್ಸ ನಮನ ಸಲ್ಲಿಸಿದರು

ಅಸ್ಪಾಂನಲ್ಲಿ ಸರ್ಕಾರದ ವಿವಿಧ ಇಲಾಖೆಗಳು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಮುಂಬೈನಲ್ಲಿದ್ದಾಗ ಮಹಾತ್ಮ ಗಾಂಧೀಜಿಯವರು ತಂಗುತ್ತಿದ್ದ ಮಣಿಭವನದಲ್ಲಿ ಭಜನೆ ಹಾಗೂ ಹತ್ತಿಯನ್ನು ನೂಲುವ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿದೆ

ಶ್ರೀಲಂಕಾದಲ್ಲಿ ಪ್ರಧಾನಮಂತ್ರಿ ರಣಿಲ್ ವಿಕ್ರಮಸಿಂಘೆ ಗಾಂಧೀಜಿ ಸ್ಮರಣಾರ್ಥ ಅಂಚೆ ಚೀಟಿ ಬಿಡುಗಡೆ ಮಾಡಲಿದ್ದಾರೆ

ರಾಷ್ಟ್ವಪತಿ ರಾಮನಾಥ್ ಕೋವಿಂದ್ ಉಪ ರಾಷ್ಟ್ವಪತಿ ಎಂ ವೆಂಕಯ್ಯನಾಯ್ಡು ಮತ್ತು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ದೆಹಲಿಯಲ್ಲಿರುವ ವಿಜಯಘಾಟ್ಗೆ ಭೇಟಿ ನೀಡಿ ಲಾಲ್ ಬಹದ್ದೂರ್ ಶಾಸ್ತಿ ಅವರ ಸಮಾಧಿಗೆ ಪುಷ್ವ ನಮನ ಸಲ್ಲಿಸಿದರು

ಜ್ವೆ ಜವಾನ್ ಜ್ವೆ ಕಿಸಾನ್ ಫೋಷ ವಾಕ್ಯದೊಂದಿಗೆ ದೇಶದ ಯೋಧರು ಹಾಗೂ ರೈತರನ್ನು ಹುರಿದುಂಬಿಸಿದ್ದರು

ಸಂಸದ ಹಾಗೂ ಗಾಯಕ ಮನೋಜ್ ತಿವಾರಿ ಕುಸ್ತಿಪಟು ಭಜರಂಗ ಪುನಿಯಾ ಕವಿ ಅಶೋಕ್ ಚಕ್ರವರ್ತಿ ಮತ್ತಿತರರು ಓಟದಲ್ಲಿ ಪಾಲ್ಗೊಂಡಿದ್ದರು ರಸ್ತೆಯಲ್ಲಿ ಓದುತ್ತಾ ಅಕ್ಕ ಪಕ್ಕ ಬಿದ್ದಿರುವ ಕಸ ಹಾಗೂ ಪ್ಲಾಸ್ಟಿಕ್ ತ್ಯಾಜ್ಯ ಹೆಕ್ಕು ತ್ತಾ ಮುಂದುವರಿಯುವುದೇ ಪ್ಲಾಗಿಂಗ್ ರನ್ ಕಲ್ಪನೆಯಾಗಿದೆ

ಇತ್ತೀಚಿಗೆ ನ್ನೂಯಾರ್ಕ್ನಲ್ಲಿ ನಡೆದ ವಿಶ್ಲ ಸಂಸ್ಥೆಯ ಮಹಾ ಅಧಿವೇಶನದಲ್ಲಿ ಪಾಕಿಸ್ತಾನ ಪ್ರಧಾನಿ ಇಮ್ರಾನ್ ಖಾನ್ ಮಾಡಿದ ಆರೋಪವನ್ನು ಜಮ್ಮು ಮತ್ತು ಕಾಶ್ಮೀರ ಸರ್ಕಾರ ಬಲವಾಗಿ ನಿರಾಕರಿಸಿದೆ ಸರ್ಕಾರದ ಅಧಿಕೃತ ವಕ್ತಾರರು ಪಾಕಿಸ್ತಾನ ಪ್ರಧಾನಮಂತ್ರಿ ವಿಳಾಸವನ್ನು ಎ ಸ್ಫೋರಿ ಆಫ್ ಫಾಲ್ಸ್ ಹುಡ್ ಎಂದು ಕರೆದಿದ್ದಾರೆ ಇದಲ್ಲದೆ ಅರ್ಧ ಸತ್ಯಗಳು ಮತ್ತು ಉದ್ದೇಶಪೂರ್ವಕ ಸುಳ್ಳುಗಳನ್ನು ಹೇಳುವ ಮೂಲಕ ಪಾಕಿಸ್ತಾನ ತನ್ನದೇ ಆದ ಭಯೋತ್ವಾದಕ ದಾಖಲೆಯ ಗಮನವನ್ನು ಬೇರೇಡೆ ತಿರುಗಿಸಲು ಯತ್ತಿಸುತ್ತಿದೆ ಎಂದು ವಕ್ತಾರರು ಪ್ರತಿಪಾದಿಸಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಯಾವುದೇ ಚಳುವಳಿ ನಡೆಸಲು ಮುಕ್ತ ಅವಕಾಶವಿದೆ

ಜಮ್ಮು ಮತ್ತು ಕಾಶ್ಮೀರದಲ್ಲಿ ರಾಷ್ಟೀಯ ಕಾನೂನು ವಿಶ್ವ ವಿದ್ಯಾಲಯವನ್ನು ಸ್ಥಾಪಿಸಲು ಪೂರಕವಾದ ರಾಷ್ಟೀಯ ಕಾನೂನು ವಿಶ್ವ ವಿದ್ಯಾಲಯ ಮಸೂದೆಗೆ ಜಮ್ಮು ಮತ್ತು ಕಾಶ್ಮೀರದ ರಾಜ್ಯಪಾಲ ಸತ್ಯಪಾಲ್ ಮಲ್ತಿಕ್ ಅಂಗೀಕಾರ ನೀಡಿದ್ದಾರೆ ಈ ಕಾನೂನು ಜಾರಿ ನಂತರ ಇತರ ರಾಜ್ಯಗಳಲ್ಲಿ ಇರುವಂತೆಯೇ ಇನ್ನು ಮುಂದೆ ಜಮ್ಮು ಮತ್ತು ಕಾಶ್ಟೀರದಲ್ಲಿ ರಾಷ್ಟೀಯ ಕಾನೂನು ವಿಶ್ವ ವಿದ್ಯಾಲಯ ಕಾರ್ಯ ನಿರ್ವಹಿಸಲಿದೆ